ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡೆಹರಾಡೂನ್ನಲ್ಲಿಂದು ಮೊದಲ ಉತ್ತರಾಖಂಡ ಹೂಡಿಕೆದಾರರ ಸಮಾವೇಶವನ್ನು ಉದ್ಘಾಟಸಲಿದ್ದಾರೆ ಎರಡು ದಿನಗಳ ಈ ಸಮಾವೇಶದಲ್ಲಿ ಉನ್ನತ ಕೈಗಾರಿಕಾ ಘಟಕಗಳು ಭಾಗವಹಿಸುವ ನಿರೀಕ್ಷೆಯಿದ್ದು

ಭಾರತದ ಹೂಡಿಕೆದಾರರು ಅಲ್ಲದೆ ಜಪಾನ್ ಜೆಕ್ ಗಣರಾಜ್ಲ ಅರ್ಜೆಂಟೀನಾ ಮಾರಿಷಸ್ ಮತ್ತು ನೇಪಾಳ ದೇಶಗಳಿಂದಲೂ ಹೂಡಿಕೆದಾರರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ

ಈ ಸಮಾವೇಶ ಹೂಡಿಕೆದಾರರಿಗೆ ದೊಡ್ಡ ಅವಕಾಶಗಳನ್ನು ಕಲ್ಪಿಸಿದ್ದು ಕೇಂದ್ರದ ಸಚಿವರಾದ ನಿತಿನ್ ಗಡ್ಡರಿ ಪಿಯೂಶ್ ಗೋಯೆಲ್ ರವಿಶಂಕರ್ ಪ್ರಸಾದ್ ಪರಸಿಮ್ನ್ ಕೌರ್ ಬಾದಲ್ ಕೆ ಜೆ

ಆರ್ ಚೌಧರಿ ಅವರೂ ಸಹ ಸಮಾವೇಶದ ವಿವಿಧ ಹಂತಗಳಲ್ಲಿ ಪಾಲ್ಗೊಳ್ಟಲಿದ್ದಾರೆ ನಾಳೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸಮಾರೋಪ ಭಾಷಣ ಮಾಡಲಿದ್ದಾರೆ ಎಂದು ಹೇಳಿದರು ಉತ್ತರಾಖಂಡ ಹೂಡಿಕೆದಾರರ ಸಮಾವೇಶದ ಉದ್ವಾಟನೆಯ ನಂತರ ಶ್ರವಾಸೋದ್ಯಮ ಕೃಷಿ ಮತ್ತು ಆಹಾರ ಸಂಸ್ಕರಣೆ ತೋಟಗಾರಿಕೆ ಮತ್ತು ಹೂಬೇಸಾಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಸಂವಾದ ಕಾರ್ಯಕ್ರಮಗಳು ನಡೆಯಲಿವೆ ಪ್ರಧಾನಮಂತ್ರಿಯವರ ಭೇಟಿ ಹಿನ್ನೆಲೆ ಉತ್ತರಾಖಂಡದಲ್ಲಿ ಸೂಕ್ತ ಭದ್ರತಾ ವ್ವವಸ್ಥೆಗಳನ್ನು ಕೈಗೊಳ್ಳಲಾಗಿದೆ

ಮುಖ್ಯ ಚುನಾವಣಾ ಆಯುಕ್ತ ಒ

ಆದರೆ ತೆಲಂಗಾಣದಲ್ಲಿ ರಾಜ್ಯ ಸರ್ಕಾರ ವಿಸರ್ಜನೆಯಾದ ದಿನದಿಂದ ನೀತಿ ಸಂಹಿತೆ ಅನ್ನಯವಾಗಲಿದೆ ಎಂದು ರಾವತ್ ತಿಳಿಸಿದರು

ಭಾರತೀಯ ಪ್ರಾಂತ್ಲದ ಕಾಮನ್ನೆಲ್ಲ್ ಸಂಸದೀಯ ಸಮಾವೇಶ ಗುವಾಹತಿಯಲ್ಲಿ ಇಂದು ಆರಂಭವಾಗಲಿದೆ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ಅವರು ನಾಳೆ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ಸಹ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ

ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತು ಕೇಂದ್ರ ಗ್ರಾಹಕ ವ್ಲವಹಾರಗಳ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮವಿಲಾಸ್ ಪಾಸ್ನಾನ್ ನಡುವೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಮಾತುಕತೆಯ ಸಂದರ್ಭದಲ್ಲಿ ಕೇಂದ್ರ ಸರಕಾರ ಈ ಭರವಸೆ ನೀಡಿದೆ

ಜಮ್ಮ ಶ್ರೀನಗರ ರಾಷ್ವೀಯ ಹೆದ್ದಾರಿಯ ಕೇಲ್ಮೊರೆ ಎಂಬಲ್ಲಿ ಚಾಲಕ ನಿಯಂತ್ರಣ ತಪ್ಪಿ ಈ ದುರಂತ ಸಂಭವಿಸಿದೆ

ಹೆಲಿಕಾಪ್ಸರ್ ಮೂಲಕ ರಕ್ಷಿಸಿ ಉದಮ್ಪುರ್ನಲ್ಲಿನ ಸೇನಾ ಆಸ್ಪೆತ್ತೆಗೆ ದಾಖಲಿಸಲಾಗಿದೆ ಜಮ್ಮ ಮತ್ತು ಕಾತ್ಮೀರದ ರಾಜ್ಯಪಾಲ ಸತ್ಯಾಪಾಲ್ ಮಲ್ಲಿಕ್ ಈ ಘಟನೆ ಕುರಿತು ತೀವ್ರ ದುಃಖ ವ್ಯಕ್ಷಪಡಿಸಿದ್ದು

ಸಭೆಯಲ್ಲಿ ರಾಜ್ಯದಲ್ಲಿನ ಭದ್ರತಾ ವ್ಯವಸ್ವೆಯ ಕುರಿತು ಅಧಿಕಾರಿಗಳೊಂದಿಗೆ ಅವರು ಪರಾಮರ್ತೆ ನಡೆಸಿದರು ರಾಜ್ಜಪಾಲರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಉತ್ತರ ಭಾಗದ ಸೇನಾ ಕಮಾಂಡರ್ ಲೆಫ್ಟನೆಂಟ್ ಜನರಲ್ ರಣಬೀರ್ ಸಿಂಗ್ ಭಾಗವಹಿಸಿದ್ದರು ಉಳಿದಂತೆ ಸೇನೆ ಷೊಲೀಸ್ ಸಿಆರ್ಒಎಫ್ ಬಿಎಸ್ಎಫ್ ಹಾಗೂ ಇನ್ನಿತರ ಭದ್ರತಾ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಚಳಿಗಾಲದ ಅವಧಿಯಲ್ಲಿ ಎದುರಾಗುವ ಪರಿಸ್ಥಿತಿ ನಿಭಾಯಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಭಯೋತ್ಪಾದನೆ ವಿರುದ್ದದ ಕಾರ್ಯಾಚರಣೆ ಒಳಗೊಂಡಂತೆ ಇನ್ನಿತರ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಎಲ್ಲಾ ಭದ್ರತಾ ಸಂಸ್ಟೆಗಳು ಜಂಟಿಯಾಗಿ ರಾಜ್ಯದಲ್ಲಿ ಉತ್ತಮ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರುವುದಕ್ಕೆ ಇದೇ ವೇಳೆ ರಾಜ್ಯಪಾಲ ಸತ್ಲಪಾಲ್ ಮಲಿಕ್ ಅವರು ಅಧಿಕಾರಿಗಳ ಕಾರ್ಯಕ್ಕೆ ಪ್ರಶಂಸೆ ವ್ಲಕ್ತಪಡಿಸಿದರು ರಾಷ್ಲಪತಿ ರಾಮನಾಥ ಕೋವಿಂದ್ ಮೂರು ದಿನಗಳ ಭೇಟಗಾಗಿ ಇಂದು ತಜಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಕೇಂದ್ರೀಯ ಏಷ್ಣನ್ ರಾಷ್ಲದ ಮೊದಲ ಭೇಟಿಯ ಸಂದರ್ಭದಲ್ಲಿ ರಾಷ್ಲಪತಿ ಅವರು ಉಭಯ ದೇಶಗಳ ನಡುವಿನ ಸಂಬಂಧದ ಬಲವರ್ಧನೆ ಕುರಿತಂತೆ ತಜಕಿಸ್ತಾನದ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ವಿದೇಶಾಂಗ ವ್ಚವಹಾರಗಳ ಸಚಿವಾಲಯ ಈ ವಿಷಯ ತಿಳಿಸಿದ್ದು ತಜಕಿಸ್ತಾನ ಅಧ್ಯಕ್ಷ ಎಮಾನೋಲಿ ರಹಮೂನ್ ಅಲ್ಲಿನ ಸಂಸತ್ತಿನ ಸ್ವೀಕರ್ ಶುಕುರ್ಜನ್ ಝುಹುರೊವ್ ಮತ್ತು ಕೆಳಮನೆಯ ಸ್ವೀಕರ್ ಮಜಲ್ಲಿ ನಮೊಯಂಡಗಾನ್ ಹಾಗೂ ಆ ದೇಶದ ಪ್ರಧಾನಮಂತ್ರಿ ಚೊಹಿರ್ ರಸುಲ್ಲೊಡಾ ಅವರೊಂದಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಮಾತುಕತೆ ನಡೆಸುವರು ತಜಕಿಸ್ತಾನಕ್ಕೆ ಭೇಟ ನೀಡಲಿರುವ ರಾಷ್ಸಪತಿಯವರ ಅಧಿಕೃತ ನಿಯೋಗದಲ್ಲಿ ರಕ್ಷಣಾ ಇಲಾಖೆ ರಾಜ್ಯ ಸಚಿವ ಸುಭಾಷ್ ಭಾಮ್ರೆ ಮತ್ತು ರಾಜ್ಯ ಸಭಾ ಸದಸ್ಯ ಶಮ್ಷೇರ್ ಸಿಂಗ್ ಸಹ ಇದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶ್ರಶಸ್ತಿಯ ಸಾಧನೆ ಮಾಡಿದವರು ವಿರಮಿಸದೆ ವಿಶ್ವದಲ್ಲಿರುವ ತೀವ್ರ ಸ್ಪರ್ಧೆಯನ್ನು ಎದುರಿಸಲು ಮುಂದಾಗಬೇಕು ರಷ್ಣಾ ಮತ್ತು ಚೈನಾ ದೇಶಗಳಿಗೆ ವಿಶ್ವಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ತೆರಳಿದಾಗ ಉತ್ತಮ ಪ್ರದರ್ಶನ ತೋರುವ ಮೂಲಕ ದೇಶಕ್ಕೆ ಗೌರವ ಹೆಮ್ಮೆ ತಂದುಕೊಡಬೇಕು ಎಂದು ಸ್ಪರ್ಧಾರುಗಳಿಗೆ ಕರೆ ನೀಡಿದರು ಮಲೇಷಿಯಾದಲ್ಲಿ ನಡೆಯುತ್ತಿರುವ ಪುರುಷರ ಸುಲ್ತಾನ್ ಜೊಹೊರ್ ಕಪ್ ಜೂನಿಯರ್ ಹಾಕಿ ಟೂರ್ನಿಯಲ್ಲಿಂದು ಭಾರತ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ

ಹರ್ಮನ್ಜೀತ್ ಸಿಂಗ್ ಮತ್ತು ಶೈಲಾನಂದ್ ಲಾಕ್ರಾ ತಲಾ ಒಂದೊಂದು ಗೋಲು ಗಳಿಸಿ ಭಾರತ ತಂಡಕ್ಕೆ ನಿರೀಕ್ಷಿತ ಗೆಲುವು ತಂದುಕೊಟ್ಟರು ಮಲೇಷಿಯಾ ಪರ ಮೊಹಮ್ನದ್ ಜೈದಿ ಮಾತ್ರ ಏಕೈಕ ಗೋಲು ಗಳಿಸಿದರು